ಕುಮಾರಸ್ವಾಮಿ ಕಲಬುರಗಿಯಲ್ಲಿಂದು ಹೈದರಾಬಾದ್ ಕರ್ನಾಟಕ ವಿಮೋಜನಾ ದಿನದ ಅಂಗವಾಗಿ ಏರ್ಪಾಡಾಗಿದ್ದ ಕಾರ್ಯಕ್ರಮದಲ್ಲಿ ರಾಷ್ಟ ಧ್ವಜಾರೋಪಣ ಕಾರ್ಯಕ್ರಮದಲ್ಲಿ ಈ ವಿಷಯ ತಿಳಿಸಿದರು ಇಂಧನ ಬೆಲೆಯ ತೀವ್ರ ಏರಿಕೆಯಿಂದ ಕಷ್ಷಕ್ಷೆ ಸಿಲುಕಿರುವ ಜನಸಾಮಾನ್ನರ ಓತದ್ಯಷ್ಟಿಯಿಂದ ಇಂಧನ ಬೆಲೆಯನ್ನು ತ್ಗಿಸಲು ತ್ರಮಗಳನ್ನು ಕ್ಸೆಗೊಳ್ಳುವಂತೆ ಅವರು ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡಿದರು

ಕುಮಾರಸ್ವಾಮಿ ಅವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪ್ರತಿಮಗೆ ಮಾಲಾರ್ಪಣೆ ಮಾಡಿ ನಿಜಾಮ್ ಆಡಳಿತದ ಅಂತ್ಯದ ಕುರುಹಾಗಿ ವಿರ್ಮಾಡಾಗಿದ್ದ ಪೈದರಾಬಾದ್ ಕರ್ನಾಟಕ ವಿಮೋಜನಾ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸಮಾರಂಭದಲ್ಲಿ ಧ್ವಜಾರೋಪಣ ನೆರವೇರಿಸಿದ ಮುಖ್ಯಮಂತ್ರಿ ಗೌರವ ರಕ್ಷೆ ಸ್ವೀಕರಿಸಿದರು ಸಚಿವರುಗಳಾದ ಡಿ

ಶಿವಕುಮಾರ್ ಪ್ರಿಯಾಂಕ್ ಖರ್ಗೆ ಕಾರ್ಯಕ್ರಮದಲ್ಲಿ ಉಪಸ್ಟಿತರಿದ್ದರು

ಬಳ್ಳಾರಿಯಲ್ಲಿ ವಿರ್ಪಾಡಾಗಿದ್ದ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾ ರಾಮ್ ಪ್ರಸಾದ್ ಮನೋಪರ್ ರಾಷ್ಟ ದ್ವಜಾರೋಪಣ ನೆರವೇರಿಸಿದರು ಜಲ್ಲಾ ಸಶಸ್ತ ಮೊಲೀಸ್ ಪಡೆಯಿಂದ ಪರೇಡ್ ನಡೆಯಿತು ಬಳಿಕ ಪ್ರದರಾಬಾದ್ ಕರ್ನಾಟಕ ವಿಮೋಚನೆಗೆ ಕಾರಣರಾದ ಸರ್ದಾರ್ ವಲ್ಲಭಬಾಯಿ ಪಟೇಲ್ ಅವರ ಭಾವಚಿತ್ರಕ್ಷೆ ಮಷ್ನಮನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾಕನಾಡಿದ ಜಿಲ್ಲಾಧಿಕಾರಿ ಡಾ

ರಾಯಜೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟರಾವ್ ನಾಡಗೌಡ ರ್ವಜಾರೋಪಣ ನೆರವೇರಿಸಿದರು

ಈ ಸಂದರ್ಭವಾಗಿ ವಿವಿಧ ಸಾಮೂಹಿಕ ಕವಾಯತ್ ಮತ್ತು ಕಾರ್ಯಕ್ರಮಗಳು ನಡೆದವು

ಸದಾನಂದಗೌಡ ಹೇಳದ್ದಾರೆ

ದೇವೇಗೌಡ ಹೇಳಿದ್ದಾರೆ ಆವರು ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ ಕಾಲಮಿತಿಯಲ್ಲಿ ಅಭಿವೃದ್ದಿ ಕಾರ್ಯಗಳನ್ನು ಕೈಗೊಳ್ಳಲು ಟೆಂಡರ್ ಕರೆಯಲಾಗುವುದು ಎಂದು ತಿಳಿಸಿದರು ರಾಜ್ಯದಲ್ಲಿ ಉಸ್ತುವಾರಿ ಕುಲಪತಿಗಳು ಇರುವ ಎಲ್ಲಾ ವಿಕ್ವವಿದ್ಯಾಲಯಗಳಿಗೆ ಖಾಯಂ ಕುಲಪತಿಗಳನ್ನು ಶೀಘ್ರದಲ್ಲೇ ನೇಮಿಸಲಾಗುವುದು ಎಂದು ಸಚಿವರು ತಿಳಿಸಿದರು ರಾಜ್ಕದಲ್ಲಿನ ಎಲ್ಲಾ ಸರ್ಕಾರಿ ಕಾಲೇಜುಗಳನ್ನು ಅಭಿವೃದ್ಧಿಪಡಿಸುವುದು ತಮ್ಮ ಗುರಿಯಾಗಿದೆ ಎಂದ ಜಿ

ದೇವೇಗೌಡ ಈ ಕಾಲೇಜುಗಳ ಅಭಿವೃದ್ದಿಗೆ ಯಾವುದೇ ಪಣ ನೀಡಿಲ್ಲ ಎಂದರು ವಿಶ್ವವಿದ್ಯಾಲಯಗಳು ಪದವಿ ಪ್ರಮಾಣಪತ್ರಗಳನ್ನು ವಿತರಿಸುವ ಕೇಂದ್ರಗಳಾಗದೇ ಎದ್ದಾರ್ಥಿಗಳ ಭವಿಷ್ಠವನ್ನು ರೂಪಿಸುವ ಸಂಸ್ಥೆಗಳಾಗಬೇಕು ಎಂದು ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಹೇಳಿದ್ದಾರೆ ಅವರು ತುಮಕೂರು ಜಲ್ಲೆ ಕೊರಟಗೆರೆಯಲ್ಲಿಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜನ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಮಾತನಾಡಿ ಸದ್ದದ ಶಿಕ್ಷಣ ವ್ಯವಸ್ಥೆಯನ್ನು ಬದಲಿಸಬೇಕಾದ ಅಗತ್ತವಿದೆ ಎಂದು ಅಭಿಪ್ರಾಯಪಟ್ಟರು ವಿದ್ಯಾರ್ಥಿಗಳಿಗೆ ಉದ್ಯೋಗ ಆಧರಿತ ಶಿಕ್ಷಣ ಸೌಲಭ್ಯ ಕಲ್ಪಿಸುವುದು ಬಹಳ ಮುಖ್ಯ ಎಂದು ಡಾ

ಬಾಕಿ ವೇತನ ಬಿಡುಗಡೆಗೆ ಆಗ್ರಹಿಸಿ ದಾವಣಗೆರೆಯಲ್ಲಿಂದು ಆಶಾ ಕಾರ್ಯಕರ್ತೆಯರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು